ದೇಶದೆಲ್ಲೆಡೆ ದೆಳಕಿನ ಹಬ್ಲ ದೀಪಾವಳಿ ಸಂಭ್ರಮ ಕೊರೊನಾ ಹಿನ್ನೆಲೆ ಸರಳ ದೀಪೋತ್ಸವ ಆಚರಣೆ

ದೇಶದ ಜನತೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಣರಿಂದ ದೀಪಾವಳಿ ಹಬ್ಲದ ಶುಭ ಹಾರ್ನೆಕೆ

ಹಬ್ಲದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ವಿವಿಧ ಧರ್ಮ ಮತ್ತು ಪಂಗಡಗಳ ಜನರು ಆಚರಿಸುವ ಈ ಹಬ್ಬ ದೇಶದ ಜನರಲ್ಲಿ ಏಕತೆ ಸದ್ದಾವನೆ ಮತ್ತು ಭಾತೃತ್ವದ ಭಾವವನ್ನು ಬಲಪಡಿಸುತ್ತದೆ ಈ ಹಬ್ಬವು ಮಾನವೀಯತೆಯ ಸೇವೆಗಾಗಿ ಕೆಲಸ ಮಾಡಲು ನಮಗೆ ಸ್ಪೂರ್ತಿ ನೀಡುತ್ತದೆ ಎಂದು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ದೀಪವು ತನ್ನ ಬೆಳಕನ್ನು ಹಂಚಿಕೊಳ್ಳುವ ಮೂಲಕ ಅನೇಕ ದೀಪಗಳನ್ನು ಬೆಳಗಿಸುವಂತೆಯೇ ನಮ್ನ ಸಂತೋಷವನ್ನು ಹಹಚಿಕೊಳ್ಳುವ ಮೂಲಕ ಸಮಾಜದ ಬಡವರು ನಿರ್ಗತಿಕರು ಮತ್ತು ಅಗತ್ಯವಿರುವವರಿಗೆ ಸಂವ್ಯದ್ದಿಯ ದೀಪವಾಗಲು ನಾವು ನಿರ್ಧರಿಸಬೇಕು ಮುಖ್ಯವಾಗಿ ನಾವು ಮಾಲಿನ್ನ ಮುಕ್ತ ಪರಿಸರ ಸ್ನೇಹಿ ಸ್ವಚ್ದ ದೀಪಾವಳಿಯನ್ನು ಆಚರಿಸಬೇಕು ಈ ಭವ್ದ ಉತ್ಸವವು ದೇಶದ ಪ್ರತಿಯೊಂದು ಮನೆಯಲ್ಲೂ ಸಂತೋಷ ಶಾಂತಿ ಮತ್ತು ಸಂವ್ಯದ್ದಿಯನ್ನು ತರುತ್ತದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ವೆಂಕಯ್ಲನಾಯ್ಡು ಸಹ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ ಸಾಂಪ್ರದಾಯಿಕ ಉತ್ಸಾಹದಿಂದ ಆಚರಿಸಲಾಗುವ ದೀಪಾವಳಿ ಹಬ್ಬ ದುಷ್ವರ ಮೇಲೆ ಒಳ್ಳೆಯದರ ಗೆಲುವಾಗುವುದರ ಜತೆಗೆ ಭಗವಾನ್ ಶ್ರೀರಾಮನ ಜೀವನದ ಉದಾತ್ತ ಆದರ್ಶಗಳು ಮತ್ತು ನ್ಲೆತಿಕತೆ ಹಾಗೂ ನಂಬಿಕೆಗಳನ್ನು ಅಳವಡಿಸಿಕೊಳ್ಳುವ ಸುದಿನವಾಗಿದೆ ನಾವು ನಿರಂತರವಾಗಿ ರಾಕ್ಷಸ ಶಕ್ತಿಗಳನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯತನ ಹಾಗೂ ಸಾಮರಸ್ಲವನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಹಬ್ಲವು ನೆನಪಿಸುತ್ತದೆ ದೀಪಾವಳಿ ಹಬ್ಬದ ಆಚರಣೆಗಳು ಭಾರತದ ಗಡಿಯನ್ನು ಮೀರಿದ್ದು ಇದು ವಿಶ್ವದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಭಾರತೀಯರೆಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸುವ ಈ ಉತ್ಸವವು ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುತ್ತದೆ ಜ್ವಾನ ಮತ್ತು ಜ್ವಾನೋದಯದ ಬೆಳಕನ್ನು ಬೆಳಗಿಸುತ್ತದೆ ಎಂದು ಅವರು ತಮ್ಮ ಟ್ವೀಟ್ಸ್ ಸಂದೇತದಲ್ಲಿ ತಿಳಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೀಪಾವಳಿ ಹಬ್ಲದ ಈ ಸಂದರ್ಭದಲ್ಲಿ ಜ್ಣೋತಿಯನ್ನು ಬೆಳಗಿಸಿ ಬೆಳಕಿನ ಮೂಲಕ ಯೋಧರಿಗೆ ಗೌರವ ಸಲ್ಲಿಸಬೇಕು ರಾಷ್ವದ ರಕ್ಷಣೆಗಾಗಿ ನಿರ್ಭೀತಿಯಿಂದ ಸೇವೆಯಲ್ಲಿ ತೊಡಗಿರುವ ನಮ್ಮ ಸ್ನೆನಿಕರಿಗೆ ಧನ್ಭವಾದ ಹೇಳೋಣ ಎಂದು ಟ್ಲೇಟ್ ಮಾಡಿದ್ದಾರೆ ನಮ್ನ ಸ್ಲೆನಿಕರ ಅನುಕರಣೀಯ ಧ್ಲೆರ್ಯಕ್ಕಾಗಿ ನಾವು ಹೊಂದಿರುವ ಕೃತಜ್ಞತೆಯ ಅರ್ಥಕ್ಷೆ ಪದಗಳು ನ್ಯಾಯ ಒದಗಿಸುವುದಿಲ್ಲ ಗಡಿಯಲ್ಲಿರುವವರ ಕುಟುಂಬಗಳಿಗೂ ನಾವು ಅಬಾರಿಯಾಗಿದ್ದೇವೆ ಎಂದು ಪ್ರಧಾನ ಮಂತ್ರಿ ತಿಳಿಸಿದ್ದಾರೆ ಕರ್ನಾಟಕದ ರಾಜ್ವಪಾಲ ವಜುಭಾಯಿವಾಲಾ ನಾಡಿನ ಜನತೆಗೆ ಶುಭಾಶಯ ಕೋರಿ ದೀಪಾವಳಿ ಹಬ್ಬವು ಎಲ್ಲ ಸವಾಲುಗಳನ್ನು ಎದುರಿಸಲು ಮತ್ತು ದುಷ್ಪಶಕ್ತಿಗಳನ್ನು ಹತ್ತಿಕ್ಕಲು ಹಾಗೂ ಪ್ರಗತಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ನಮಗೆ ಪ್ರೇರಣೆ ನೀಡುತ್ತದೆ ಎಂದು ಬಯಸುವುದಾಗಿ ದೀಪಾವಳಿ ಹಬ್ಲದ ಶುಭಾಶಯ ಕೋರಿದ್ದಾರೆ

ವಾಯುಗುಣಮಟ್ಟ ಅತ್ತಂತ ಕೆಳಮಟ್ಟದಲ್ಲಿರುವ ದೇಶದ ಎಲ್ಲ ನಗರಗಳು ಪಟ್ಟಣಗಳಗೂ ಈ ಆದೇಶ ಅನ್ವಯವಾಗಲಿದೆ ಎಂದು ನ್ವಾಯಮಂಡಳಿ ತಿಳಿಸಿದೆ

ದೀಪಾವಳಿಯ ಅಂಗವಾಗಿ ಪಟಾಕಿಗಳನ್ನು ಸಿಡಿಸುವ ಹಿನ್ನೆಲೆಯಲ್ಲಿ ವಾಯು ಮಾಲಿನ್ನ ಹೆಚ್ಚಳಗೊಳ್ಳುವ ಕಾರಣ ಉಸಿರಾಟದ ಸಮಸ್ವೆ ಇರುವ ರೋಗಿಗಳ ಸಮಸ್ಕೆ ಹೆಚ್ಚಳಗೊಳ್ಳುವ ಸಾಧ್ಯತೆ ಇದೆ ಎಂದು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ವಾಪಕ ಡಾ

ಈ ಅವಧಿಯಲ್ಲಿ ಶ್ವಾಸಕೋಶ ಸಮಸ್ಥೆ ಹೊಂದಿರುವ ವ್ವಕ್ತಿಗಳು ತಮ್ಮ ಮನೆಯ ಬಾಗಿಲು ಹಾಗೂ ಕಿಟಕಿಗಳನ್ನು ಮುಚ್ಚಕೊಳ್ಳುವುದು ಸೂಕ್ತ ವಿಶೇಷವಾಗಿ ಮಾಲಿನ್ದದ ಮಟ್ಟ ಹೆಚ್ಡಳಗೊಂಡಾಗ ಕಿಟಕಿ ಬಾಗಿಲುಗಳನ್ನು ಬಂದ್ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ

ವಿಯೆಟ್ನಾಂ ಪ್ರಧಾನಮಂತ್ರಿ ಗುಯೆನ್ ಜುವಾನ್ ಫು ಅವರು ಈ ಶ್ವಂಗ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು

ಉತ್ತರ ಕಾಶ್ನೀರ ಜಿಲ್ಲೆಗಳಾದ ಬಾರಾಮುಲ್ಲಾ ಕುಪ್ನಾರ ಮತ್ತು ಬಂಡಿಪುರದಲ್ಲಿ ಹಾಗೂ ದವಾರ್ ಕಿರಣ್ ಉರಿ ಮತ್ತು ನೌಗಾಮ್ ಸೆಕ್ಷರ್ಗಳಲ್ಲಿ ಪಾಕಿಸ್ತಾನದ ಪಡೆಗಳು ಗುಂಡಿನ ದಾಳ ನಡೆಸುತ್ತಿರುವುದಾಗಿ ರಕ್ಷಣಾ ಇಲಾಖೆ ವಕ್ತಾರ ಕರ್ನಲ್ ರಾಜೇಶ್ ಕಾಲಿಯ ತಿಳಿಸಿದ್ದಾರೆ ಪಾಕಿಸ್ತಾನದ ಸ್ಲೆನಿಕರು ಗಡಿ ಪ್ರದೇಶಗಳಲ್ಲಿ ನಾಗರೀಕರನ್ನು ಮತ್ತು ಸೇನೆ ಶಿಬಿರಗಳನ್ನು ಗುರಿಯಾಗಿರಿಸಿಕೊಂಡು ಶೆಲ್ ದಾಳಿ ಹಾಗೂ ಗುಂಡಿನ ದಾಳಿ ನಡೆಸುತ್ತಿವೆ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಷರ್ನಲ್ಲಿ ಮೂವರು ನಾಗರಿಕರನ್ನು ಹತ್ತೆ ಮಾಡಲಾಗಿದೆ ಅಲ್ಲದೇ ನಾಲ್ವರು ಯೋಧರು ಹಾಗೂ ಗಡಿ ಭದ್ರತಾ ಪಡೆಯ ಸಬ್ಇನ್ಲಪೆಕ್ಟರ್ ರಾಕೇಶ್ ಧೋವಾಲ್ ಸಹ ಈ ದಾಳಿಯಲ್ಲಿ ಹುತಾತ್ತರಾಗಿದ್ದು ಇಬ್ಬರು ಯೋಧರು ಗಾಯಗೊಂಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಭಾರತದ ಯೋಧರು ಸಹ ಪಾಕಿಸ್ತಾನ ಪಡೆಗಳಗೆ ತಕ್ಕ ತಿರುಗೇಟು ನೀಡಿದ್ದಾರೆ ಎಂದು ರಕ್ಷಣಾ ಇಲಾಖೆ ವಕ್ತಾರರು ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷ ಹಲವು ರಾಜ್ಯಗಳಿಗೆ ಜಿಲ್ಲಾ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ ಪಕ್ಷದ ಉಪಾಧ್ಯಕ್ಷ ರಾಧ ಮೋಹನ್ ಸಿಂಗ್ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೆ ಪಕ್ಷದ ಮತ್ತೊಬ್ಬ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ದೆಹಲಿ ಮತ್ತು ಅಸ್ಲಾಂಗೆ ಕೈಲಾಶ್ ವಿಜಯ್ವರ್ಗಿಯ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನ ಕಾರ್ಯದರ್ಶಿ ಭೂಷೇಂದ್ರ ಯಾದವ್ ಬಿಹಾರ್ ಮತ್ತು ಗುಜರಾತ್ಗೆ ಪಕ್ಷದ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಮಹಾರಾಷ್ಟ ಗೋವಾ ಮತ್ತು ತಮಿಳುನಾಡಿಗೆ ತರುಣ್ ಚೌಗ್ ಅವರು ಜಮ್ಮು ಮತ್ತು ಕಾಶ್ಮೀರ ಲಡಾಕ್ ಮತ್ತು ತೆಲಂಗಾಣಗಳಿಗೆ ಪಿ ಮುರಳೀದರ ರಾವ್ ಮಧ್ಯ ಪ್ರದೇಶಕ್ಕೆ

ಪುರಂದೇಶ್ವರಿ ಒಡಿಶಾ ಮತ್ತು ಛಕ್ತೀಸ್ಗಢಕ್ಕೆ

ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನವನ್ನು ಪ್ರತಿವರ್ಷ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ

ಆದರೂ ಕೆಲವಾರು ಶಾಲೆಗಳು ವರ್ಚುವಲ್ ಮಕ್ಕಳ ದಿನಾಚರಣೆ ಆಚರಿಸಲು ಮುಂದಾಗಿದ್ದು ಮಕ್ಕಳ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ ಜವಾಹರಲಾಲ್ ನೆಹರು ಅವರ ಜನ್ಮದ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ